ಲಾಕ್ಡೌನ್ ಸಡಿಲಿಕೆ ನಂತರ ರಾಜ್ಯದ್ಧಂತ ಸ್ವಸ್ಥಾನಕ್ಕೆ ಮರಳಲು ಜನರ ಧಾವಂತ ಸಾರಿಗೆ ಬಸ್ಗಳ ವ್ವವಸ್ಥೆ ದುಪ್ಪಟ್ಟು ದರ ವಿಧಿಸದಂತೆ ಮುಖ್ಲಮಂತ್ರಿ ಆದೇಶ

ಶೆಟ್ಟರ್ ಕೊರೊನಾ ವೀರರಿಗೆ ದೇಶದುದ್ದಗಲಕ್ಕೂ ನಾಳೆ ಸಶಸ್ತ ಪಡೆಗಳಿಂದ ಗೌರವ ಸಮರ್ಪಣೆ

ಜಿಲ್ಲಾಡಳತಗಳ ಸಹಕಾರದೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಪ್ರಮುಖ ತಜ್ಞ ವೈದ್ಯರಿಗೆ ನಾಡಿದ್ದು ಸೋಮವಾರದಿಂದ ಜಾಗ್ಮತಿ ಕರ್ನಾಟಕ ಎಂಬ ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ

ವಿಜಯಪುರ ನಗರದಲ್ಲಿರುವ ಕಂಟೈನ್ಲೆಂಟ್ ವಲಯಗಳನ್ನು ಹೊರತುಪಡಿಸಿ ಜಿಲ್ಲೆಯಾದ್ಗಂತ ಕೇಂದ್ರದ ಮಾರ್ಗಸೂಚಿಯನ್ವಯ ನಾಡಿದ್ದು ಸೋಮವಾರದಿಂದ ವಿವಿಧ ಚಿಟುವಟಕೆಗಳ ಆರಂಭಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜೆಲ್ಲಾಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ

ಸೋಂಕು ತೀವ್ರವಾಗಿರುವ ಮಹಾರಾಷ್ಷ ಹೊರತುಪಡಿಸಿ ಇತರ ರಾಜ್ಯಗಳಿಂದ ಬರುವ ಕಾರ್ಮಿಕರಿಗೆ ಜಿಲ್ಲೆಗೆ ಪ್ರವೇಶಾವಕಾಶ ಕಲ್ಪಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಉಡುಪಿ ಜಿಲ್ಲೆಯಲ್ಲಿ ಕಾರ್ಮಿಕರು ಹೊರ ರಾಜ್ಯಗಳಿಂದ ಬರಲು ಮತ್ತು ತೆರಳಲು ಸೇವಾಸಿಂಧು ವೆಬ್ಸೈಟ್ನಲ್ಲಿ ಹೆಸರು ಸೋಂದಾಯಿಸಿ ಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ ಕೂಲಿ ಕಾರ್ಮಿಕರು ಪ್ರವಾಸಿಗರು ವಿದ್ನಾರ್ಥಿಗಳಿಗೆ ಮಾತ್ರ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಷೆ ತೆರಳಲು ಅವಕಾಶ ಕಲ್ಪಿಸಲಾಗುವುದು ಎಂದು ಅವರು ಸ್ಪಪ್ಪಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಈವರೆಗೆ ಕೊರೊನಾ ಸೋಂಕು ಪ್ರಕರಣ ಪತ್ತೆಯಾಗಿಲ್ಲ ಜಿಲ್ಲೆಯಾದ್ಯಂತ ವ್ಯಾಪಕ ಕಟ್ಟೆಚ್ಚರ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ ಕುಮಾರ್ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಸೂಕ್ತ ತಪಾಸಣಾ ಪ್ರಕ್ರಿಯೆ ಚಾಲನೆಯಲ್ಲಿದೆ

ರಾಯಚೂರು ಜಿಲ್ಲೆಯ ಗಾಣದಾಳ ಗ್ರಾಮದಲ್ಲಿ ಭಾರತೀಯ ರೆಡ್ಕಾಸ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕೊರೊನಾ ಸ್ಟೆನಿಕರ ತಂಡ ಕರಪತ್ರ ಹಂಚಿ ವೈರಾಣು ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಹಾವೇರಿ ಜಿಲ್ಲೆಯಲ್ಲಿ ಮಳೆಯಾಗಿರುವುದರಿಂದ ಬಿತ್ತನೆಗೆ ಭೂಮಿ ಹದ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ಲಾಕ್ಡೌನ್ ನಡುವೆಯೂ ಕೃಷಿ ಚಟುವಟಿಕೆ ನಿರಾತಂಕವಾಗಿ ಸಾಗಿದೆ ಜಿಲ್ಲಾ ಜಂಟಿ ಕೈಷಿ ನಿರ್ದೇಶಕ ಮಂಜುನಾಥ್ ಮಾತನಾಡಿ ಕೃಷಿ ಬಿತ್ತನೆ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡುವಂತೆ ಸಲಹೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆತ್ರಸ್ಟೈರ್ಯ ತುಂಬ ಉದ್ದೇಶದಿಂದ ಫೋನ್ ಇನ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಧಾರವಾಡ ಜಲ್ಲೆಯಲ್ಲಿ ಲಾಕ್ಡೌನ್ನಿಂದ ಸಿಲುಕಿಕೊಂಡಿರುವ ಇಟ್ಷಗೆ ಭಟ್ಟಿ ಕಾರ್ಮಿಕರನ್ನ ಅವರ ಸ್ವಂತ ಜಲ್ಲೆಗಳಗೆ ವಾಪಾಸ್ ಕಳುಹಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಕಲಬುರ್ಗಿ ವಿಜಯಪುರ ರಾಯಚೂರು ಬೆಳಗಾವಿ ಮತ್ತಿತರ ಜಿಲ್ಲೆಗಳತ್ತ ಕಾರ್ಮಿಕರು ತೆರಳಲು ಸೂಕ್ತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ

ಬೆಂಗಳೂರು ಮೈಸೂರು ಮಂಗಳೂರು ಕಲಬುರಗಿ ಬೆಳಗಾವಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾಯಿಸಿರುವುದು ಕಂಡು ಬಂದಿದೆ

ದೆಂಗಳೂರಿನಲ್ಲಿ ನೆಲೆಸಿರುವವರು ಸೂಕ್ತ ತಂತ್ರಜ್ಞಾನ ಸೌಲಭ್ಞವಿಲ್ಲದಿದ್ದಲ್ಲಿ ಬೆಂಗಳೂರು ಒನ್ ಕೇಂದ್ರಗಳು ಬಿಬಿಎಂಪಿ ವಾರ್ಡ್ ಕಚೇರಿಗಳಲ್ಲೂ ಅರ್ಜಿ ಸಲ್ಲಿಸಬಹುದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ಮಾಡಿರುವ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ತಿಳಿಸಲಾಗಿದೆ ಈ ನಡುವೆ ಕಾರ್ಮಿಕರು ಮತ್ತು ಜನಸಾಮಾನ್ಗರು ಪ್ರಯಾಣಿಸುವ ಕೆಎಸ್ಆರ್ಟಿಸಿ ಪ್ರಯಾಣ ದರವನ್ನು ದುಪ್ಪಟ್ಲು ಮಾಡಲಾಗಿದೆ ಎಂಬ ಕುರಿತು ಕೇಳಿಬಂದ ದೂರುಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಾರಿಗೆ ಇಲಾಖೆ ಜವಾಬ್ದಾರಿ ಹೊಂದಿರುವ ಉಪಮುಖ್ಯಮಂತ್ರಿ ಲಕ್ಷಣ ಸವದಿ ಅವರಿಗೆ ಕರೆ ಮಾಡಿ ಕೆಎಸ್ಆರ್ಟಿಸಿ ಹಾಲಿ ದರದಲ್ಲಿ ಯಾವುದೆ ಬದಲಾವಣೆ ಮಾಡದಂತೆ ಆದೇಶ ನೀಡಿದ್ದು ಇದನ್ನು ಪಾಲನೆ ಮಾಡಲಾಗಿದೆ ಎಂದು ಸವದಿ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಕೊರೊನಾ ಸೋಂಕಿನ ಸಕ್ರಿಯ ಪ್ರಕರಣಗಳಿರುವ ಕಂಟೈನ್ಸೆಂಟ್ ವಲಯಗಳನ್ನು ಹೊರತುಪಡಿಸಿ ಉಳಿದೆಡೆ ಆರ್ಥಿಕ ಚಟುವಟಿಕೆಗಳನ್ನು ಆರಂಭಿಸುವಂತೆಯೂ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಸಂವಾದದ ಮೂಲಕ ಸೂಚಿಸಿದ್ದಾರೆ

ಸುಧಾಕರ್ ವಿವಿಧ ಕ್ಷೇತ್ರದ ತಜ್ಞರು ಗಣ್ಣರೊಂದಿಗೆ ಸಮಾಲೋಚನೆ ಆರಂಭಿಸಿದ್ದಾರೆ ಮೊದಲ ಪಂತದಲ್ಲಿಂದು ಸಚಿವರು ಕನ್ನಡ ಚಿತ್ರರಂಗ ಹಾಗೂ ಕ್ರೀಡಾಲೋಕದ ದಿಗ್ಗಜರ ಜತೆ ವಿಡಿಯೋ ಸಂವಾದ ನಡೆಸಿದರು ಚಿತ್ರರಂಗದ ಪ್ರಮುಖರಾದ ಸಂಸದೆ ಸುಮಲತಾ ಅಂಬರೀಷ್ ರವಿಚಂದ್ರನ್ ಪುನೀತ್ ರಾಜ್ಕುಮಾರ್ ಉಪೇಂದ್ರ ಖ್ಯಾತ ಕ್ರಿಕೆಟಗ ಅನಿಲ್ಕುಂಬ್ಹೆ ವಿಶ್ವ ಬಿಲಿಯಡ್ರ್ತ್ ಚಾಂಪಿಯನ್ ಪಂಕಜ್ ಅಡ್ನಾಣಿ ಮತ್ತಿತರರು ಭಾಗವಹಿಸಿದ್ದರು ಸರ್ಕಾರ ಇದುವರೆಗೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಈ ಗಣ್ಣರು ಮೆಚ್ಚುಗೆ ವ್ಯಕ್ಷಪಡಿಸಿದ್ದಾರೆ

ಕೆಲವರು ಕೊರೊನಾ ಸೋಂಕಿತರು ಮತ್ತು ಕುಟುಂಬ ಸದಸ್ಯರನ್ನು ಕಳಂಕಿತರಂತೆ ಸೋಡುತ್ತಿದ್ದಾರೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿ ಮೇಲೂ ಹಲ್ಲೆಗಳು ನಡೆದಿವೆ ಇದೊಂದು ಸಾಮಾಜಿಕ ಪಿಡುಗು ಎಂಬ ಮನೋಭಾವನೆ ಕೆಲವರಲ್ಲಿದೆ ಸೋಂಕಿಗೆ ಲಸಿಕೆ ಕಂಡುಹಿಡಿದು ಚಿಕಿತ್ಸೆ ಸಿಗುವ ತನಕ ವೈರಾಣು ಸಾಂಗತ್ಯ ಅನಿವಾರ್ಯ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲ ಬದಲಾವಣೆಗಳನ್ನು ನಾವೆಲ್ಲರೂ ಮಾಡಿಕೊಳ್ಳಲೇಬೇಕಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸಹಕಾರ ನೀಡುವಂತೆ ಗಣ್ಣರಲ್ಲಿ ಕೋರಿರುವುದಾಗಿ ಸಚಿವ ಸುಧಾಕರ್ ತಿಳಿಸಿದ್ದಾರೆ

ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಿಗೆ ಸ್ವಯಂ ಫೋಷಣಾ ಪತ್ರ ಸಲ್ಲಿಸಿ ಉದ್ಯಮಗಳನ್ನು ಮತ್ತೆ ಆರಂಭಿಸಬಹುದೆಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ವರ್ ಸೂಚಿಸಿದ್ದಾರೆ ಬೆಳಗಾವಿ ಫೌಂಡ್ರಿ ಕಸ್ಸರ್ ಸಭಾಂಗಣದಲ್ಲಿ ಕೈಗಾರಿಕೋದ್ನಮಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಕಾರ್ಮಿಕರ ಸಂಚಾರಕ್ಕೆ ಪಾಸ್ ಅಗತ್ಯವಿಲ್ಲ ಕೈಗಾರಿಕಾ ಕ್ಷೇತಕ್ಷ ಅಗತ್ಯ ಸಹಕಾರ ನೀಡಲು ಸರ್ಕಾರ ಬದ್ದವಾಗಿದೆ ಸಣ್ಣ ಕೈಗಾರಿಕೆಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಆದಷ್ಟು ಶೀಘ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಕೈಗಾರಿಕೆಗಳಿಗೆ ವಿದ್ಯುತ್ ಬಿಲ್ ಭರಿಸಲು ಕಾಲಾವಕಾಶ ನೀಡಲಾಗುವುದು ಎಂದರು ಕೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮಾತನಾಡಿ ಕಂಟೈನ್ಲೆಂಟ್ ವಲಯ ಹೊರತುಪಡಿಸಿ ಉಳಿದ ಕಡೆಗಳಿಂದ ಕಾರ್ಮಿಕರು ಮುಕ್ತವಾಗಿ ಸಂಚರಿಸಬಹುದು ಪ್ರಸ್ತುತ ಉಕ್ಕು ಮತ್ತು ಸಿಮೆಂಟ್ ದರ ಹೆಚ್ಚಳವಾಗಿದ್ದರೂ ಸಹ ಇವು ಮುಕ್ತ ಮಾರುಕಟ್ಟಿ ವ್ಯಾಪ್ತಿಗೆ ಬರುವ ಕಾರಣ ಕೈಗಾರಿಕಾ ಚಟುವಟಕೆ ಆರಂಭವಾದರೆ ಬೆಲೆ ನಿಯಂತ್ರಣಕ್ಕೆ ಬರಲಿದೆ ಎಂದು ತಿಳಿಸಿದರು ಕೊರೋನಾ ಲಾಕ್ಡೌನ್ ಜಾರಿಯಾದ ಬಳಿಕ ರೈತರ ಉತ್ಪನ್ನಗಳು ಹಾಳಾಗಲು ಅವಕಾಶವಾಗದಂತೆ ಕೂಡಲೇ ಆಹಾರ ಸಂಸ್ಕರಣಾ ಫಟಕಗಳನ್ನು ತೆರೆಯುವ ಮೂಲಕ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೇ ಮಾದರಿಯಾಗಿದ್ದು ಅಧಿಕಾರಿಗಳು ಮತ್ತು ಸಿಬ್ಲಂದಿ ಅವಿರತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಕ ಆಯುಕ್ತೆ ವಂದಿತಾ ಕರ್ಮಾ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಉತ್ತನ್ನಗಳ ಮಾರಾಟಕ್ಕೆ ಜಿಲ್ಲಾ ಮತ್ತು ಅಂತಾರಾಜ್ಯ ಗಡಿಗಳನ್ನು ಮುಕ್ತಗೊಳಿಸುವ ನಿಟ್ಟನಲ್ಲಿಯೂ ರಾಜ್ಯ ಸರ್ಕಾರ ಮಹತ್ತದ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯದ ಪಣ್ಣು ಮತ್ತು ತರಕಾರಿಗಳಿಗೆ ದೇಶಾದ್ಯಂತ ಉತ್ತಮ ಮಾರುಕಟ್ಟಿ ಇದ್ದು ರಾಜ್ಯದ ಈ ಸಕಾಲಿಕ ನಿರ್ಧಾರದಿಂದ ರೈತರ ಸಂಕಪ್ಪ ಸಾಕಪ್ಪು ಮಟ್ಟಗೆ ನಿವಾರಣೆಯಾಗಿದೆ ರಾಜ್ಯದಲ್ಲಿ ರೈತರ ಕುಂದುಕೊರತೆಗಳನ್ನು ಬಗೆಹರಿಸಲು ಕೈಷಿ ವಾರ್ ರೂಮ್ ಆರಂಭಿಸಿದ್ದು ಇದರಿಂದ ರೈತರಿಗೆ ಸಾಕಷ್ಟು ನೆರವಾಗಿದೆ

ತೋಟಗಾರಿಕೆ ನಿರ್ದೇಶಕ ಬಿ ವೆಂಕಟೇಶ್ ಮಾತನಾಡಿ ಪವಿತ್ರ ರಂಜಾನ್ ಮಾಸದಲ್ಲಿ ಕಲ್ಲಂಗಡಿ ಪಣ್ಣಿಗೆ ಉತ್ತಮ ದೆಲೆ ದೊರೆಯುವ ನಿರೀಕ್ಷೆಯಿದೆ

ಸೋಮವಾರದಿಂದ ಕಂಟ್ಲೆನ್ಸೆಂಟ್ ವಲಯಗಳಲ್ಲಿ ಯಾವುದೇ ರೀತಿಯ ಮದ್ನ ಮಾರಾಟ ಮಾಡುವಂತಿಲ್ಲ ಎಂದು ಅಬಕಾರಿ ಸಚಿವಾಲಯ ಆದೇಶ ಹೊರಡಿಸಿದೆ

ಮಧ್ಯದ ಮಳಿಗೆಗಳಲ್ಲಿ ಐದು ಜನ ಗ್ರಾಹಕರು ಮಾತ್ರ ಇರಬೇಕು

ಲಾಕ್ಡೌನ್ ಸಂದರ್ಭದಲ್ಲಿ ತಾರಸಿ ತೋಟದ ಕೃಷಿ ಬಗ್ಗೆ ಆಸಕ್ತಿ ಹೊಂದಿರುವವರಿಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಶ್ವೆ ಆನ್ಲೈನ್ ಮೂಲಕ ತರಜೇತಿ ಕಾರ್ಯಕ್ರಮ ಪಮ್ಯಕೊಂಡಿದೆ ಐಐಎಚ್ಆರ್ನ ನಿರ್ದೇಶಕ ಎಂ ಆರ್ ದಿನೇಶ್ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದು ಆನ್ಲೈನ್ ಮೂಲಕ ತರಬೇತಿ ಕಾರ್ಯಕ್ರಮವನ್ನು ಸದ್ದದಲ್ಲೇ ಆರಂಭಿಸಲಾಗುತ್ತಿದೆ ಮನೆ ತಾರಸಿ ಮೇಲೆ ತೋಟ ನಿರ್ಮಿಸುವ ಆಸಕ್ತರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಶ್ನೆಯ ವೆಬ್ಸೈಟ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು

ಆದರೂ ರಾಜ್ಯಕ್ಷೆ ಅಗತ್ಯವಾಗಿರುವ ನೀರಿನ ವಿಷಯ ಕುರಿತು ಮಹಾರಾಷ್ಷದ ನೀರಾವರಿ ಸಚಿವ ಜಯಂತ ಪಾಟೀಲ್ ಅವರೊಂದಿಗೆ ಸಮಾಲೋಟಿಸಲಾಗಿದೆಯೆಂದು ಎಂದು ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳ ತಿಳಿಸಿದ್ದಾರೆ ದೆಳಗಾವಿಯ ಕಿಣ್ ಗಾಮದ ಬಳಿ ನೀರಾವರಿ ಯೋಜನೆಗಳ ಕಾಮಗಾರಿ ಪರಿತೀಲಿಸಿದ ಬಳಕ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಸಮಸ್ನೆ ಬಗ್ಗೆ ಸರ್ಕಾರಕ್ಷೆ ಅರಿವಿದ್ಲು

ಲಾಕ್ಡೌನ್ ಜಾರಿಯಾದ ಬಳಕ ರಾಜ್ಞದ ನೀರಾವರಿ ಯೋಜನೆಗಳ ಪರಿಶೀಲನೆಗಾಗಿ ತಾವು ಪ್ರವಾಸ ಕೈಗೊಳ್ಳುತ್ತಿದ್ದು ಸ್ಥಗಿತಗೊಂಡಿರುವ ಪಾಗೂ ಚಾಲನೆಯಲ್ಲಿರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಆದ್ಯತೆ ನೀಡುವುದಾಗಿ ಸಚಿವರು ತಿಳಿಸಿದರು

ಭಾರತೀಯ ವಾಯುಪಡೆಯ ವಿಮಾನಗಳು ಉತ್ತರ ತುದಿಯ ಶ್ರೀನಗರದಿಂದ ದಕ್ಷಿಣದ ತಿರುವಸಂತಪುರಂವರೆಗೆ ಮತ್ತು ಪೂರ್ವದ ದಿಬ್ರೂಫಡದಿಂದ ಪ್ಲಾಮ ತುದಿಯ ಕಛ್ ಮರುಭೂಮಿಯವರೆಗೆ ದೇತದ ಉದ್ದಗಲಕ್ಕೂ ವೈಮಾನಿಕ ಪರೇಡ್ ನಡೆಸಿ ಕೊರೊನಾ ವೀರರಿಗೆ ನಮನ ಸಲ್ಲಿಸಲಿವೆ ವಾಯುಪಡೆ ಮತ್ತು ನೌಕಾಪಡೆಯ ಹೆಲಿಕಾಪ್ಪರ್ಗಳು ಕೊರೊನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿರುವ ಆಸ್ಪತ್ರೆಗಳ ಮೇಲೆ ಪುಷ್ಪವೃಷ್ಠಿ ನಡೆಸಲಿವೆ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆಗಳು ಸಾಗರ ವಲಯದ ಆಯ್ದ ಸ್ಥಳಗಳಲ್ಲಿ ನೌಕೆಗಳ ರಚನಾತ್ಸಕ ವಿನ್ನಾಸಗಳೊಂದಿಗೆ ತಮ್ಮ ಗೌರವ ಸಲ್ಲಿಸಲಿವೆ ಕೋವಿಡ್ ಆಸ್ಪತ್ರೆಗಳಿಗೆ ಸೇನಾಪಡೆಯ ವಾದ್ವವೃಂದಗಳು ಭೇಟಿ ನೀಡಿ ವೈದ್ಯಕೀಯ ಸಿಬ್ಬಂದಿಗೆ ಕೃತಜ್ಞತಾ ಸೂಚಕವಾಗಿ ಹಲವು ಜನಪ್ರಿಯ ಗೀತೆಗಳನ್ನು ಪ್ರಸ್ತುತ ಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ ನಾಳೆ ಬೆಳಗ್ಗೆ ದೆಹಲಿಯಲ್ಲಿರುವ ಪೊಲೀಸ್ ಸಾರಕದ ಬಳಿ ಭಾರತೀಯ ಸೇನಾಪಡೆಯ ಎಲ್ಲಾ ಮೂರು ವಿಭಾಗಗಳ ವರಿಷ್ಠರು ಪುಪ್ಪಗುಚ್ಡವಿರಿಸಿ ಕೊರೊನಾ ವಿರುದ್ದ ಹೋರಾಡುತ್ತಿರುವ ಹೊಲೀಸ್ ಸಿಬ್ಲಂದಿಗೆ ದೆಂಬಲ ಸೂಚಿಸಲಿದ್ದಾರೆ ಎಂದು ಜನರಲ್ ಬಿಪಿನ್ ರಾವತ್ ಅವರು ಹೇಳಿದ್ದಾರೆ

ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು ಸಾಬೂನು ಮತ್ತು ನೀರು ಅಥವಾ ಮದ್ಯಸಾರಯುಕ್ತ ಸ್ಥಾನಿಟ್ಟೆಜರ್ ಬಳಸಿ ಆಗಾಗ ಕೈ ತೊಳೆಯಬೇಕು ಸೀನುವಾಗ ಮತ್ತು ಕೆಮ್ಜುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಮುಚ್ಚಿಕೊಳ್ಳಬೆಕು ಜ್ವರ ಉಸಿರಾಟದಲ್ಲಿ ತೊಂದರೆ ಕೆಮ್ಮು ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು

ಲಾಕ್ಡೌನ್ನಿಂದ ಸಂಕಷ್ಲಕ್ಕೊಳಗಾಗಿರುವ ಕೃಷಿ ವಲಯದ ಪುನಶ್ಲೇತನಕ್ಕೆ ಅಗತ್ಯವಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಯಿತು

ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿಂದು ಸಿದ್ದಲಿಂಗೇಶ್ವರ ಜಯಂತೋತ್ಸವ ಸಮಿತಿ ವತಿಯಿಂದ ಕೊರೊನಾ ಸೋಂಕಿನ ವಿರುದ್ದ ಮುಂಚೂಣಿ ಹೋರಾಡುತ್ತಿರುವ ವೈದ್ಯಕೀಯ ಮತ್ತು ಪೊಲೀಸ್ ಸಿಬ್ಬಂದಿಗೆ ಪಾದಪೂಜೆ ಮಾಡಿ ಗೌರವ ಸಲ್ಲಿಸಲಾಯಿತು

ಹಿಂದೆ ಪ್ರಸಾರವಾಗಿದ್ದ ಹಲವು ಜನಪ್ರಿಯ ಧಾರವಾಹಿಗಳನ್ನು ಮನಃ ಪ್ರಸಾರ ಮಾಡುತ್ತಿದ್ದು ನಾಳೆಯಿಂದ ಶ್ರೀಕೃಷ್ಷ ಧಾರವಾಹಿ ಮೂಡಿ ಬರಲಿದೆ